ಮಧ್ಯಪ್ರದೇಶದ ಮುಖ್ಯಮಂತ್ರಿ ಕಮಲ್ನಾಥ್ ರಾಜೀನಾಮೆ ಹೊಸ ಸರ್ಕಾರ ರಚನೆ ಹಾದಿ ಸುಗಮ

ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಪ್ರಕರಣದ ನಾಲ್ವರು ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ನ್ಯಾಯಕ್ಕೆ ಸಂದ ಜಯ ಎಂದು ಪ್ರಧಾನಿ ನರೇಂದ್ರಮೋದಿ ಪ್ರತಿಪಾದನೆ

ಖ್ಯಾತ ಫುಟ್ಲಾಲ್ ಆಟಗಾರ ಪಿ

ಬ್ಯಾನರ್ಜೆ ಕೋಲ್ತತ್ತಾದಲ್ಲಿ ನಿಧನ

ಭೂಪಾಲದಲ್ಲಿಂದು ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದರು

ಆ ರಾಜೀನಾಮೆಗಳನ್ನು ಸ್ಟೀಕರ್ ಎನ್

ಸದನದಲ್ಲಿ ವಿಶ್ವಾಸಮತ ಕೋರುವ ಮೊದಲೇ ಮುಖ್ಯಮಂತ್ರಿ ಕಮಲ್ನಾಥ್ ರಾಜೀನಾಮೆ ಸಲ್ಲಿಸಿದರು

ನಿರ್ಭಯಾ ಹಂತಕರನ್ನು ಗಲ್ಲಿಗೇರಿಸುವ ಮುನ್ನ ಎಲ್ಲ ಪ್ರಕ್ರಿಯೆಯನ್ನು ಪುರ್ಣಗೊಳಿಸಲಾಯಿತು ಜೈಲಿನ ಹೊರಭಾಗದಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿತ್ತು

ಇದೇ ಮೊದಲ ಬಾರಿಗೆ ತಿಹಾರ್ ಜೈಲಿನಲ್ಲಿ ನಾಲ್ವರು ಅಪರಾಧಿಗಳನ್ನು ಗೇಣುಗಂಬಕ್ಕೇರಿಸಲಾಯಿತು ತಿಕ್ಷೆ ಜಾರಿಯಾದ ನಂತರ ಪ್ರತಿಕ್ರಿಯೆ ನೀಡಿದ ನಿರ್ಭಯಾ ತಾಯಿ ಆಶಾದೇವಿ ಇದು ನ್ಯಾಯಕ್ಕೆ ಸಂದ ಜಯ

ಈ ಹೋರಾಟದಲ್ಲಿ ಕೈ ಜೋಡಿಸಿದ ಎಲ್ಲರಿಗೂ ಧನ್ಹವಾದ ಅರ್ಪಿಸುತ್ತೇನೆ ಎಂದರು ನನ್ನ ಮಗಳಿಗೆ ಈ ದಿನ ನ್ಯಾಯ ಸಿಕ್ಕಿದೆ ಏಳು ವರ್ಷಗಳ ಸತತ ಕಾನೂನು ಹೋರಾಟಕ್ಕೆ ಗೆಲುವು ದಕ್ಕಿದೆ ದೇಶದ ಹೆಣ್ಣು ಮಕ್ಕಳಗಾಗಿ ನಾನು ಹೋರಾಟವನ್ನು ಮುಂದುವರಿಸುತ್ತೇನೆ ಎಂದರು ಈ ಶಿಕ್ಷೆ ನೀಡುವ ಮೂಲಕ ಭಾರತೀಯ ನ್ಯಾಯಾಂಗವು ನಿರ್ಭಯಾ ಮತ್ತು ಕೋಟ್ಟಂತರ ಮಹಿಳೆಯರಿಗೆ ನ್ಯಾಯ ದೊರಕಿಸಿಕೊಟ್ಟಿದೆ ಈ ಹೋರಾಟದಲ್ಲಿ ಸಹಕರಿಸಿದ ಸರ್ಕಾರ ಸಂಘಟನೆಗಳಿಗೆ ನಾನು ಆಭಾರಿ ಎಂದು ಆಶಾದೇವಿ ತಿಳಿಸಿದರು

ಆರು ಅಪರಾಧಿಗಳ ಹೈಕಿ ಒಟ್ಟ ಬಾಲಾಪರಾಧಿಗೆ ಶಿಕ್ಷೆ ಪೂರ್ಣಗೊಂಡಿದೆ ಮತ್ತೊಬ್ಬ ಅಪರಾಧಿ ರಾಮ್ಸಿಂಗ್ ತಿಹಾರ್ ಜೈಲಿನಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡಿದ್ದ ನಿರ್ಭಯಾ ಪಂತಕರನ್ನು ಮರಣದಂಡನೆ ಶಿಕ್ಷೆಗೆ ಒಳಪಡಿಸಿರುವ ಬಗ್ಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಪ್ರಕ್ರಿಯಿಸಿದ್ದು ಇದು ನ್ಯಾಯಕ್ಷಿ ಸಂದ ಗೆಲುವು ಎಂದು ಬಣ್ಣಿಸಿದ್ದಾರೆ ಪ್ರತಿಯೊಬ್ಬ ಮಹಿಳೆಯ ಫನತೆ ಮತ್ತು ಗೌರವಗಳ ರಕ್ಷಣೆಯ ಖಾತರಿಗೆ ಆದ್ಯತೆ ದೊರೆಯಬೇಕು

ಮಹಿಳಾ ಸಬಲೀಕರಣ ಕೇಂದ್ರೀತ ರಾಷ್ಟ ನಿರ್ಮಾಣ ಈ ಹೊತ್ತಿನ ಜರೂರು ಆಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ

ಸೋಂಕು ತಗುಲಿರುವ ವ್ಯಕ್ತಿಗಳ ಪತ್ರೆಗೆ ವ್ಯಾಪಕ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು

ಸೋಂಕಿತರಿಗೆ ಚಿಕಿತ್ತೆ ನೀಡಲು ತಗುಲುವ ವೆಚ್ಚವನ್ನು ಸಹ ಕೇಂದ್ರ ಸರ್ಕಾರ ರಾಜ್ಲಗಳಿಗೆ ಪಾವತಿ ಮಾಡಲಿವೆ ಸೋಂಕಿತರು ತಲೆಮರೆಸಿಕೊಂಡಿದ್ದಲ್ಲಿ ಅವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ಮಧ್ಯೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಕೊರೊನಾ ವ್ಲೆರಸ್ ತಡೆಗೆ ಕೇಂದ್ರ ಸರ್ಕಾರ ಅಗತ್ನ ಮುನ್ನೆಚ್ಲರಿಕೆ ಕ್ರಮ ಕ್ಲೆಗೊಳ್ದುತ್ತಿದ್ಲು

ಈ ಹಿನ್ನೆಲೆಯಲ್ಲಿ ಜನತಾ ಕರ್ಫ್ಲೂ ಚಳವಳಯನ್ನು ಭಾನುವಾರ ಹಮ್ನಿಕೊಳ್ಳುವಂತೆ ಜನತೆಗೆ ಸೂಚಿಸಲಾಗಿದೆ

ದೇಶದ ರಾಜಧಾನಿ ದೆಹಲಿಯಲ್ಲಿ ಚಿಕಿತ್ಸೆಗಾಗಿ ಹಲವಾರು ಖಾಸಗಿ ಆಸ್ಪತ್ರೆಗಳ ಸೇವೆಯನ್ನು ಬಳಸಿಕೊಳ್ಳಲಾಗುತ್ತಿದೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ತಿನ ಹಿರಿಯ ವಿಜ್ವಾನಿಗಳು ಸೋಂಕು ತಡೆಗೆ ಸಂಶೋಧನೆ ಕ್ಕೆಗೆತ್ತಿಕೊಂಡಿದ್ದಾರೆಂದು ಹಿರಿಯ ವಿಜ್ಞಾನಿ ರಾಮನ್ ಗಂಗಾಕೇದ್ಗರ್ ತಿಳಿಸಿದ್ದಾರೆ ಖಾಸಗಿ ಶ್ರಯೋಗಾಲಯದಲ್ಲಿಯೂ ತಪಾಸಣೆ ಕ್ಟೆಗೊಳ್ಟಲಾಗುತ್ತಿದೆ ಎಂದು ಅವರು ಹೇಳಿದರು

ಕೊರೊನಾ ಕುರಿತು ಜನರಲ್ಲಿ ಜಾಗೃತಿ ಮತ್ತು ಸರಕಾರ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಪ್ರಧಾನಿ ನರೇಂದ್ರಮೋದಿ ಅವರು ನಿನ್ನೆ ಸಂಜೆ ದೇತವನ್ನು ಉದ್ಲೇತಿಸಿ ಭಾಷಣ ಮಾಡಿದರು

ಅಗತ್ಯ ಸೇವೆಗಳು ಮಾತ್ರ ಲಭ್ಯವಾಗಲಿವೆ ವಯೋವ್ಯದ್ಗರು ಮನೆಯಿಂದ ಹೊರಬರದಂತೆ ಎಚ್ಲರ ವಹಿಸಬೇಕು ಎಂದು ಮನವಿ ಮಾಡಿದರು ವಿಶ್ಲವ್ಯಾಪಿ ಮಹಾಮಾರಿ ಎಂದು ತಮ್ನ ಭಾಷಣದ ಉದ್ಲಕ್ಕೂ ಕೊರೊನಾವನ್ನು ಸಂಬೋಧಿಸಿದ ಪ್ರಧಾನಿ ಮೋದಿ ಅವರು ಕೊರೊನಾದಿಂದ ನಾವು ಮಾತ್ರ ಬಚಾವ್ ಆಗಿದ್ದೇವೆ ಎಂಬ ನಿರ್ಲಕ್ಷ್ಯ ಬೇಡ ಇದುವರೆಗೂ ನಿಖರ ಚಿಕಿತ್ಸಾ ಲಸಿಕೆ ಅಭಿವೃದ್ದಿ ಪಡಿಸಿಲ್ಲ ಹಾಗಂತ ಸುಖಾಸುಮ್ನೆ ಆತಂಕವೂ ಬೇಡ ಎಚ್ಚರದಿಂದಿರಿ ಎಂದು ಜನತೆಗೆ ಕಿವಿಮಾತು ಹೇಳಿದರು ನಾವು ಸ್ವಸ್ವಾಗಿರೋಣ ಇಡೀ ಜಗತ್ತನ್ನು ಸ್ವಸ್ವವಾಗಿಸೋಣ ಮುಂದಿನ ಕೆಲವು ವಾರಗಳ ಕಾಲ ಎಲ್ಲರೂ ಮನೆಯಲ್ಲಿದ್ದರೆ ಎಲ್ಲವೂ ಕ್ಷೇಮ ಅಗತ್ಯ ಇದ್ದರೆ ಮಾತ್ರ ಮನೆಯಿಂದ ಹೊರಗೆ ಬನ್ನಿ

ಇದನ್ನು ಕೆಲವು ವಾರಗಳ ಕಾಲ ಅಭ್ಯಾಸ ಮಾಡಿ ಎಂದು ಮೋದಿ ಮನವಿ ಮಾಡಿದರು ಇದೇ ಭಾನುವಾರ ಸಂಜಿ ನ್ಗಂಟೆಗೆ ನಮಗಾಗಿ ದುಡಿಯುತ್ತಿರುವ ವೈದ್ಯರು ವೈದ್ಯಕೀಯ ಸಿಬ್ಲಂದಿ ಸ್ವಚ್ಗತಾ ಕಾರ್ಯ ಮಾಡುವವರು ಹಾಗೂ ಇತರೆ ಸ್ನಯಂ ಸೇವಕರಿಗೆ ಧನ್ನವಾದ ಅರ್ಪಿಸೋಣ ಸೇವಾ ಧರ್ಮದಲ್ಲಿ ತೊಡಗಿರುವವರನ್ನು ನಾವು ಸ್ಗರಿಸೋಣ ಎಂದು ಪ್ರಧಾನಿ ನರೇಂದ್ರಮೋದಿ ತಿಳಿಸಿದರು ಜ್ಞರ ನೆಗಡಿ ಕೆಮ್ನು ಅಥವಾ ಗಂಟಲು ನೋವು ಕಂಡುಬಂದರೆ ಯಾವುದೇ ಕಾರಣಕ್ಕೂ ಭಯಪಡಬೇಡಿ ನಿಮ್ಮ ಕುಟುಂಬದ ವೈದ್ಯರು ವೈದ್ಯ ಸ್ನೇಹಿತರು ಅಥವಾ ಕುಟುಂಬದಲ್ಲೇ ಇರುವ ವೈದ್ಯರಿಗೆ ದೂರವಾಣಿ ಕರೆ ಮಾಡಿ ಸಲಹೆ ಪಡೆಯಿರಿ ಸುಮನೆ ಆಸ್ತತೆಗೆ ಹೋಗಿ ಪರೀಕ್ಷೆ ಮಾಡಿಸಿಕೊಳ್ಳುವುದು ಬೇಡ ಎಂದು ತಿಳಿಸಿದರು ಮನೆಯಿಂದ ಅನಗತ್ತವಾಗಿ ಹೊರಗೆ ಬರುವುದು ಬೇಡ ಈ ಕೊರೊನಾ ವೈರಸ್ ಮಾಹಾಮಾರಿ ಮಧ್ಯಮ ವರ್ಗವನ್ನು ಕೆಳ ಮಧ್ಯಮ ವರ್ಗವನ್ನು ತೀವ್ರ ಸಂಕಷ್ಪಕ್ಷೀಡು ಮಾಡಿದೆ ಇದಕ್ಕೆ ಪರ್ಯಾಯ ಕ್ರಮಗಳನ್ನು ಉಳ್ಳವರು ಮಾಡಬೇಕು ಎಂದರು

ಜವಳಿ ಸಚಿವಾಲಯ ತಿದ್ಲುಪಡಿ ನಿಯಮದೊಂದಿಗೆ ಮುಖಗವಸು ಸೇರಿದಂತೆ ಅಗತ್ತ ಉತ್ಪನ್ನಗಳನ್ನು ಉತ್ಪಾದನೆ ಮಾಡುವವರಿಗೆ ಸೂಚನೆ ನೀಡಿ ದೇಶೀಯವಾಗಿ ಜನತೆಗೆ ಮುಖಗವಸು ಇತರ ವಸ್ತುಗಳು ನಿರಂತರವಾಗಿ ದೊರೆಯುವಂತೆ ಮಾಡುವ ಉದ್ದೇಶದಿಂದ ರಫ್ತನ್ನು ನಿರ್ಬಂಧಿಸಲಾಗಿದೆ

ಕಳೆದ ಮೂರು ತಿಂಗಳಿನಿಂದ ಚೀನಾದ ವುಹಾನ್ ನಗರದಲ್ಲಿ ವ್ಯಾಪಕವಾಗಿ ಪಸರಿಸಿದ್ದ ಕೊರೊನಾ ವೈರಸ್ ಕಳೆದ ಎರಡು ದಿನಗಳಿಂದ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದು ವರದಿಯಾಗಿದೆ

ಬ್ಲಾನರ್ಜಿ ಅವರು ಇಂದು ಕೋಲ್ಲತ್ತಾದಲ್ಲಿ ನಿಧನ ಹೊಂದಿದರು

ಅರ್ಜನ ಹಾಗೂ ಪದ್ರತೀ ಪ್ರಶಸ್ತಿಗೆ ಭಾಜನರಾಗಿದ್ದ ಇವರು ಪಲವಾರು ಕ್ರೀಡಾಸಂಸ್ಟೆಗಳ ಪ್ರಶಸ್ತಿಗೂ ಪಾತ್ರರಾಗಿದ್ದರು